ಇಂದು ಸಂಜೆ ವಿಶ್ವಸಂಸ್ನೆಯ ಮಹಾ ಅಧಿವೇಶನವನ್ನು ಉದ್ದೇತಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ

ಸರ್ಕಾರಿ ಗೌರವಗಳೊಂದಿಗೆ ಬಹು ಭಾಷಾ ಬ್ಲಾತ ಹಿನ್ನೆಲೆ ಗಾಯಕ ಎಸ್

ಬಾಲಸುಬ್ರಮಣ್ಣಂ ಪಾರ್ಥಿವ ಶರೀರದ ಅಂತ್ಪಕ್ರಿಯೆ ಅಗಲಿದ ಗಾಯಕನಿಗೆ ಗಣ್ಣರು ಅಸಂಖ್ಲಾತ ಅಭಿಮಾನಿಗಳಿಂದ ಅಂತಿಮ ನಮನ

ಪಶ್ಚಿಮ ಬಂಗಾಳದ ಸೌದೇಪುರ್ನಲ್ಲಿ ನಡೆದ ಸಭೆಯಲ್ಲಿ ಗಾಂಧೀಜಿ ಅವರು ಜನರಿಂದ ಮಾತ್ರ ಯಾವುದೇ ಸಂಸ್ಕೃತಿ ನಾಗರಿಕತೆಯನ್ನು ಉಳಿಸಲು ಸಾಧ್ಯ ಎಂದು ಹೇಳಿದ್ದರು ವಿಶ್ವಸಂಸ್ಥೆಯ ಮಹಾಧಿವೇಶನವನ್ನು ಉದ್ದೇಶಿಸಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇಂದು ಸಂಜೆ ಭಾಷಣ ಮಾಡಲಿದ್ದಾರೆ ಕೊರೊನಾ ಸಾಂಕ್ರಾಮಿಕರ ಹಿನ್ನೆಲೆಯಲ್ಲಿ ಈ ಬಾರಿ ವರ್ಚುವಲ್ ವೇದಿಕೆಯ ಮೂಲಕ ಅಧಿವೇಶನ ನಡೆಸಲಾಗುತ್ತದೆ ಪರಿಣಾಮಕಾರಿ ಬಹುರಾಷ್ಷೀಯ ಕ್ರಮಗಳ ಮೂಲಕ ಈ ಜಾಗತಿಕ ಪಿಡುಗನ್ನು ನಿರ್ವಹಿಸುವ ಕುರಿತು ಶ್ರಮುಖ ಚರ್ಚೆಯಾಗಲಿದೆ

ನಿನ್ನೆ ನಿಧನರಾದ ಖ್ಯಾತ ಹಿನ್ನೆಲೆ ಗಾಯಕ ಸಂಗೀತ ಮಾಂತ್ರಿಕ

ಬಾಲಸುಬ್ರಹ್ನಣ್ಣಂ ಅವರ ಪಾರ್ಥಿವ ಶರೀರದ ಅಂತ್ಮಕ್ರಿಯೆ ಇಂದು ತಮಿಳುನಾಡಿನ ತಿರುವಳ್ಣೂರ್ ಜಿಲ್ಲೆ ತಾಮರ್ನೆ ಪಾಕಂನ ಅವರ ರೆಡ್ಹಿಲ್ಲ್ ತೋಟದಲ್ಲಿ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು

ಇದಕ್ಕೂ ಮುನ್ನ ಅಗಲಿದ ಗಾಯಕನಿಗೆ ಚಲನಚಿತ್ರ ರಂಗದ ಗಣ್ಣರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಣರು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಮತ್ತು ಶ್ರೀಲಂಕಾದ ಪ್ರಧಾನಿ ಮಹಿಂದಾ ರಾಜಪಕ್ಷ ಅವರ ನಡುವೆ ಇಂದು ವರ್ಚುವಲ್ ದ್ವಿಪಕ್ಷೀಯ ಕೃಂಗಸಭೆ ನಡೆಯಲಿದೆ ಇದು ನೆರೆಯ ರಾಷ್ಟದೊಂದಿಗೆ ಪ್ರಧಾನಿ ಅವರು ನಡೆಸುತ್ತಿರುವ ಮೊದಲ ವರ್ಚುವಲ್ ಮಾತುಕತೆಯಾಗಿದೆ ಅಲ್ಲದೇ ಕಳೆದ ಆಗಸ್ಟನಲ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಶ್ವೀಕರಿಸಿದ ನಂತರ ರಾಜಪಕ್ಸ ಅವರು ನಡೆಸುತ್ತಿರುವ ಮೊದಲ ರಾಜತಾಂತ್ರಿಕ ಮಾತುಕತೆಯು ಆಗಿದೆ ಭಾರತ ಮತ್ತು ಶ್ರೀಲಂಕಾ ನಡುವೆ ಉತ್ತಮ ದ್ವಿಪಕ್ಷೀಯ ಸಂಬಂಧವಿದ್ದು

ಇದರಿಂದಾಗಿ ವಾಣಿಜ್ಯ ಭದ್ರತೆ ರಕ್ಷಣೆ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸೇರಿದಂತೆ ನಾನಾ ವಲಯಗಳಲ್ಲಿ ಬಹು ಆಯಾಮದ ದ್ವಿಪಕ್ಷೀಯ ಸಹಕಾರ ಸಂಬಂಧದ ಬಲವರ್ಧನೆಯಾಗಿದೆ

ರಾಜಪಕ್ಸ ಅವರು ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನಂತರ ಪ್ರಧಾನಿ ಮೋದಿ ಮೊಟ್ಟಮೊದಲಿಗೆ ದೂರವಾಣಿ ಕರೆ ಮಾಡಿ ಅವರನ್ನು ಅಭಿನಂದಿಸಿದ್ದರು ಇತ್ತೀಚೆಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಹುಟ್ಟಪಬ್ಬದ ಸಂದರ್ಭದಲ್ಲಿ ಶ್ರೀಲಂಕಾ ಅಧ್ಯಕ್ಷರು ಪಾಗೂ ಶ್ರಧಾನ ಮಂತ್ರಿ ಕರೆ ಮಾಡಿ ಶುಭಾಶಯವನ್ನು ಕೋರಿದ್ದರು

ಎರಡೂ ರಾಷ್ಟಗಳ ನಡುವೆ ಆಳವಾದ ನಾಗರಿಕ ಸಂಬಂಧದ ಸಾಕ್ಷಿಯಾಗಿದೆ ಅಲ್ಲದೇ ಭಾರತದ ನೆರೆಹೊರೆ ಮೊದಲು ನೀತಿಯ ಪ್ರತಿಬಿಂಬವಾಗಿದೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ಮಂತ್ರಿ ಮಂಡಲದ ವಿರುದ್ಧ ಕಾಂಗ್ರೆಸ್ ಮಂಡಿಸಿರುವ ಅವಿಶ್ವಾಸ ನಿರ್ಣಯ ಮೇಲಿನ ಚರ್ಚೆಯ ನಂತರ ಧ್ವನಿಮತದ ಮೂಲಕ ನಿರ್ಧಾರ ಕೈಗೊಳ್ಳಲು ವಿಧಾನ ಸಭೆಯಲ್ಲಿಂದು ತೀರ್ಮಾನಿಸಲಾಗಿದೆ ರಾಜ್ಯದಲ್ಲಿ ವ್ಯಾಪಕವಾಗಿ ಕೊರೊನಾ ಹರಡುತ್ತಿರುವ ಹಿನ್ನೆಲೆ ಕೋವಿಡ್ ಪಾಸಿಟವ್ ಬಂದಿರುವ ಶಾಸಕರನ್ನು ಸದನಕ್ಕೆ ಕರೆಸಲು ಸಾಧ್ಯವಿಲ್ಲದಿರುವ ಹಿನ್ನೆಲೆಯಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷ ಸದಸ್ಕರು ಈ ನಿರ್ಣಯಕ್ಕೆ ಬಂದಿದ್ದಾರೆ ಅವಿಶ್ವಾಸ ನಿರ್ಣಯದ ಚರ್ಚೆಯ ನಂತರ ಮತ ವಿಭಜನೆ ಮಾಡುವ ಬದಲು ಧ್ವನಿ ಮತದ ಮೂಲಕ ನಿಷ್ಷಕ್ಷಪಾತವಾಗಿ ತೀರ್ಮಾನ ಮಾಡಲು ಆಡಳಿತ ಪಕ್ಷ ಮತ್ತು ಕಾಂಗ್ರೆಸ್ ಕೋರಿದೆ

ಈಗಾಗಲೇ ಈ ಸದನದ ಸದಸ್ಕರು ಲೋಕಸಭೆ ಹಾಗೂ ರಾಜ್ಯ ಸಭೆಯ ಇಬ್ಬರು ಸದಸ್ಕರು ಮರಣ ಹೊಂದಿದ್ದಾರೆ ನಮಗೂ ಸಾಮಾಜಿಕ ಜವಾಬ್ದಾರಿ ಇದೆ ಅವಿಶ್ವಾಸ ನಿರ್ಣಯದ ಚರ್ಚೆ ನಡೆಯಲಿ ಈ ಹಿಂದೆಯೂ ಮತ ವಿಭಜನೆ ನಡೆದಿದೆ

ಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಆಡಳಿತ ಪ್ರತಿಪಕ್ಷ ನಿರ್ಧಾರ ಸಂಸದೀಯ ಪ್ರಬುದ್ಧತೆಯ ನಿದರ್ಶನವಾಗಿದೆ ಮಾನವೀಯತೆ ಸಾಮಾಜಿಕ ಜವಾಬ್ದಾರಿ ಮುಖ್ಯ ಎಂಬುದನ್ನು ತೋರಿಸಿದಂತಾಗಿದೆ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 ರಾಜಕೀಯಕ್ಕಿಂತ ರಾಜ್ಯ ಹಿತವೇ ಮುಖ್ಯ ಎಂದರು

ಕೇಂದ್ರ ಸರ್ಕಾರದ ಪರೀಕ್ಷೆ ಪತ್ತೆ ಚಿಕಿತ್ಸೆ ಕಾರ್ಯತಂತ್ರದಿಂದ ಚೇತರಿಕೆ ಪ್ರಮಾಣ ಹೆಚ್ಚಾಗಿದ್ದು ಸಾವಿನ ಸಂಬ್ಯೆ ಇಳಿಮುಖವಾಗುತ್ತಿದೆ

ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲಾ ವಾಹಿನಿಗಳು ಮತ್ತು ಆಕಾಶವಾಣಿಯ ಜಾಲತಾಣ ನ್ಯೂಸ್ ಆನ್ ಏರ್ ಕಾಮ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ ಮೂಲಕ ಈ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ ಆಕಾಶವಾಣಿ ಹಾಗೂ ದೂರದರ್ಶನ ಪಿಎಂಬ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಲೂಬ್ ಚಾನಲ್ಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ ಹಿಂದಿ ಅವತರಣಿಕೆಯ ನಂತರ ಆಕಾಶವಾಣಿಯ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಿಸಲಿದೆ

ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಕೋಧನಾ ಮಂಡಳಿ ಸಿಎಸ್ಐಆರ್ ಸ್ಥಾಪನಾ ದಿನದ ಅಂಗವಾಗಿ ಶ್ರಧಾನ ಮಂತ್ರಿ ಸರೇಂದ್ರ ಮೋದಿ ಸಂಸ್ಥೆಯಲ್ಲಿ ತೊಡಗಿಸಿಕೊಂಡ ಎಲ್ಲರಿಗೂ ಶುಭಾಶಯ ಕೋರಿದ್ದಾರೆ ಭಾರತದಲ್ಲಿ ವೈಜ್ವಾನಿಕ ಸಂಶೋಧನೆ ಮತ್ತು ಆವಿಷ್ಕಾರದಲ್ಲಿ ಸಿ ಎಸ್ ಐ ಆರ್ ಮುಂಚೂಣಿಯಲ್ಲಿದೆ ಕೋವಿಡ್ ಹೋರಾಟದಲ್ಲೂ ಸಂಸ್ಥೆ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾಡಿದ್ದಾರೆ ಸಂಸ್ಥೆಯ ಮುಂದಿನ ಪ್ರಯತ್ನಗಳಿಗೂ ಯಶಸ್ಸು ದೊರೆಯಲೆಂದು ಅವರು ಶುಭ ಹಾರ್ೈಸಿದ್ದಾರೆ

ಈ ಸಮಾಲೋಚನೆಗಳನ್ನು ವಿವಿಧ ಆಸ್ಪತ್ರೆಗಳ ಹೊರರೋಗಿಗಳ ವಿಭಾಗ ಹಾಗೂ ಆಯುಷ್ಸಾನ್ ಭಾರತ್ ಆರೋಗ್ನ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ನಡೆಸಲಾಗಿದೆ ತಮಿಳುನಾಡು ಮತ್ತು ಉತ್ತರ ಪ್ರದೇಶದಲ್ಲಿ ತಲಾ ಒಂದು ಲಕ್ಷ ಸಮಲೋಚನೆಗಳು ನಡೆದಿವೆ ಎಂದು ಸಚಿವಾಲಯ ಟ್ನೀಟ್ ಮಾಡಿದೆ ಕೋವಿಡ್ ಸಾಂಕ್ರಾಮಿಕ ವೇಳೆ ಫಲಾನುಭವಿಗಳಿಗೆ ಅಗತ್ಯ ವೈದ್ಯಕೀಯ ಸೇವೆಗಳಿಗೆ ಇ ಸಂಜೀವಿನಿ ನೆರವಾಗುತ್ತಿದೆ

ಭಾರತ ಮತ್ತು ಜಪಾನ್ ನೌಕಾಪಡೆಗಳ ನಾಲ್ಲನೇ ಜಂಟಿ ಸಮರಾಭ್ಯಾಸ ಜಿಮೆಕ್ ಉತ್ತರ ಅರಭೀ ಸಮುದ್ರ ವಲಯದಲ್ಲಿ ಇಂದು ಆರಂಭವಾಗಲಿದೆ